ಇರಾನ್ ತನ್ನ ಅಣ್ವಸ್ತ್ ಆಕಾಂಕ್ಷೆಗಳು ಮತ್ತು ಭಯೋತ್ವಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಿದಲ್ಲಿ ಶಾಂತಿ ಸ್ಥಾಪನೆಗೆ ಅಮೆರಿಕ ಸಿದ್ದ ಅಧ್ಯಕ್ಷ ಟ್ರಂಪ್ ತಾಕೀತು

ವಿದೇಶಗಳೊಂದಿಗೆ ಅಪರಾಧ ವಿಷಯಗಳಲ್ಲಿ ಪರಸ್ವರ ಕಾನೂನಾತ್ಮಕ ಸಹಕಾರ ಕುರಿತ ಪರಿಷ್ನ್ನ ತ ಮಾರ್ಗಸೂಚಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಪರಾಜ್ಯಪಾಲರ ಎಲ್ಲಾ ಮೂವರು ಸಲಹೆಗಾರರಿಗೆ ಸಚಿವ ಸ್ಡಾನದ ಅಧಿಕಾರ

ಉತ್ತರ ಭಾರತ ರಾಜ್ಯಗಳಲ್ಲಿ ಮಳೆ ಮತ್ತು ಹಿಮವರ್ಷವಾಗಿದ್ದು ಚಳಿಗಾಳಿ ಪರಿಸ್ಥಿತಿ ಮತ್ತಷ್ಟು ತೀವ್ರ

ಮಲೇಷಿಯಾ ಮಾಸ್ವರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿಂದು ಎರಡನೇ ಸುತ್ತಿನ ಪಂದ್ಯಗಳಿಗೆ ಭಾರತೀಯ ಆಟಗಾರರು ಸಜ್ಜು

ನವದೆಹಲಿಯಲ್ಲಿ ನಿನ್ನೆ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಸಿಸಿಇಎ ಈ ಅನುಮೋದನೆ ನೀಡಿತು

ಅನಿಲ ಕೊಳವೆಮಾರ್ಗ ಗ್ರಿಡ್ ಈಶಾನ್ಯ ಭಾಗದ ಎಲ್ಲ ಎಂಟು ರಾಜ್ಯಗಳಲ್ಲಿ ಅಭಿವೃದ್ದಿಗೊಳ್ಳಲಿದೆ ಎಂದರು ಶಾಂತಿ ಬಯಸುವ ಎಲ್ಲರೊಂದಿಗೂ ಶಾಂತಿಗೆ ಮುಂದಾಗಲು ಸಿದ್ದರಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇರಾನ್ ತನ್ನ ವರ್ತನೆಯನ್ನು ಬದಲಿಸಿಕೊಳ್ಳುವವರೆಗೆ ಅದರ ವಿರುದ್ದ ಹೆಚ್ಚುವರಿ ಹಣಕಾಸು ಮತ್ತು ಆರ್ಥಿಕ ದಿಗ್ಬಂಧನಗಳನ್ನು ತಕ್ಷಣದಿಂದ ಹೇರುವುದಾಗಿ ಅವರು ತಿಳಿಸಿದ್ದಾರೆ ಇರಾನ್ ತನ್ನ ಪರಮಾಣು ಅಕಾಂಕ್ಷೆಗಳನ್ನು ಕೈಬಿಡಬೇಕು ಹಾಗೂ ಭಯೋತ್ವಾದನೆಗೆ ಬೆಂಬಲಿಸುವುದನ್ನು ಕೊನೆಗೊಳಿಸಬೇಕು ಎಂದು ಸಹ ಅವರು ಹೇಳಿದ್ದಾರೆ ಅವರು ಶ್ಲೇತ ಭವನದಿಂದ ನಿನ್ನೆ ಟೆಲಿವಿಷನ್ ಮೂಲಕ ಭಾಷಣ ಮಾಡಿ ಇರಾಕ್ನಲ್ಲಿ ಅಮೆರಿಕ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದ ಬಳಿಕ ಇರಾನ್ ಸುಮ್ಮನಾಗಿರುವ ರೀತಿ ಕಾಣುತ್ತಿದೆ ಎಂದಿರುವ ಟ್ರಂಪ್ ಇದು ಸಂಬಂಧಿಸಿದ ಎಲ್ಲರಿಗೂ ಒಂದು ಉತ್ತಮ ವಿಚಾರವಾಗಿದ್ದು ನಿನ್ನೆಯ ಈ ದಾಳಿಗಳಲ್ಲಿ ಅಮೆರಿಕ ಅಥವಾ ಇರಾಕ್ನ ಯಾವುದೇ ಜೀವಹಾನಿ ಆಗಿಲ್ಲ ಎಂದು ಹೇಳಿದರು ಅಮೆರಿಕ ಬ್ವಹತ್ ಸೇನೆ ಮತ್ತು ಶಸ್ತ್ರಗಳನ್ನು ಹೊಂದಿದೆ ಎಂಬ ಮಾತ್ರಕ್ಕೆ ಅದನ್ನು ಬಳಸಲಾಗುತ್ತದೆ ಎಂಬ ಅರ್ಥವಲ್ಲ ಎಂದೂ ಟ್ರಂಪ್ ಹೇಳಿದರು ಮತ್ತೊಂದೆಡೆ ಇರಾನಿನ ಪರಮೋಚ್ಚ ನಾಯಕ ಅಲಿ ಖಮೇನಿ ಈ ದಾಳಿಗಳು ಕೇವಲ ಒಂದು ಸಣ್ಣ ಪೆಟ್ನು ಎಂದು ಹೇಳಿ ಅಮೆರಿಕ ಈ ಪ್ರದೇಶವನ್ನು ತೊರೆಯಬೇಕು ಎಂದಿದ್ದಾರೆ ಕಳೆದ ವಾರ ಜನರಲ್ ಖಾಸಿಂ ಸುಲೇಮನಿ ಹತ್ವೆ ಬಳಿಕ ತಾನು ಈ ಪ್ರತೀಕಾರ ಕ್ರಮ ಕ್ವೆಗೊಂಡಿದ್ದಾಗಿ ಇರಾನ್ ತಿಳಿಸಿದೆ ಅಪರಾಧಗಳ ಬಗ್ಗೆ ಶೂನ್ಯ ಸಹಿಷ್ಣುತೆ ಕುರಿತ ಸರ್ಕಾರದ ನೀತಿಯ ಭಾಗವಾಗಿ ಹಾಗೂ ಇತರ ರಾಷ್ಟ್ರಗಳೊಂದಿಗಿನ ಅಪರಾಧಗಳ ವಿಷಯದಲ್ಲಿ ಪರಸ್ಪರ ಕಾನೂನಾತ್ಮಕ ಸಹಾಯ ಕುರಿತಂತೆ ಕೇಂದ್ರ ಸರ್ಕಾರ ಪರಿಷ್ಪತ ಮಾರ್ಗದರ್ಶಿ ಸೂತ್ರಗಳನ್ನು ಬಿಡುಗಡೆ ಮಾಡಿದೆ

ಈ ಒಪ್ಸಂದದಡಿ ಅಪರಾಧ ತನಿಖೆ ಹಾಗೂ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಪುರಾವೆಗಳನ್ನು ಪಡೆಯಲು ಇತರ ರಾಷ್ಟ್ರಗಳಿಗೆ ಮನವಿ ಸಲ್ಲಿಸಬಹುದು ಇತರರ ದಾಖಲೆಗಳ ಸಾಕ್ಷಿಗಳ ಹೇಳಿಕೆಗಳನ್ನು ಈ ಪುರಾವೆಗಳು ಒಳಗೊಂಡಿರುತ್ತವೆ ದೆಹಲಿಯಲ್ಲಿ ನಡೆದಿರುವ ನೀತಿ ಆಯೋಗದ ಸಭೆಯಲ್ಲಿ ಆರ್ಥಿಕ ಪ್ರಗತಿ ಕುರಿತಂತೆ ಹಲವು ವಲಯಗಳ ಪ್ರಮುಖ ತಜ್ಞರು ಮತ್ತು ಉದ್ಯಮಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾಲೋಚನೆ ನಡೆಸುತ್ತಿದ್ದಾರೆ ಕೇಂದ್ರ ಸಚಿವರಾದ ಅಮಿತ್ ಷಾ ನಿತಿನ್ ಗಡ್ನರಿ ನರೇಂದ್ರ ಥೋಮರ್ ಮತ್ತು ಪಿಯೂಷ್ ಗೋಯಲ್ ಅವರೂ ಸಹ ಸಭೆಗೆ ಹಾಜರಾಗಿದ್ದಾರೆ ನೀತಿ ಆಯೋಗದ ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರು ಸಂಪುಟ ಕಾರ್ಯದರ್ಶಿ ಮತ್ತು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಗಳು ಸಹ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಕಳೆದ ಸೋಮವಾರ ಪ್ರಧಾನಮಂತ್ರಿ ಅವರು ದೇಶದ ಪ್ರಗತಿಗೆ ಉತ್ತೇಜನ ಮತ್ತು ಉದ್ಯೋಗಗಳ ಸೃಷ್ವಿಗೆ ಕೈಗೊಳ್ಳಬೇಕಾಗಿರುವ ಅಗತ್ಯ ಕ್ರಮಗಳು ಹಾಗೂ ಸದ್ಯದ ಆರ್ಥಿಕ ಬಿಕ್ಕಟ್ಟಿನ ವಿಷಯಗಳ ಬಗ್ಗೆ ಹಿರಿಯ ಉದ್ಯಮಪತಿಗಳೊಂದಿಗೆ ಸಂವಾದ ನಡೆಸಿದ್ದರು

ದೆಹಲಿಯಲ್ಲಿ ನಿನ್ನೆ ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆಯಲ್ಲಿ ಸಂಸತ್ತಿನ ಮುಂಗಡಪತ್ರ ಅಧಿವೇಶನವನ್ನು ಎರಡು ಹಂತಗಳಲ್ಲಿ ನಡೆಸುವ ಬಗ್ಗೆ ಶಿಫಾರಸ್ತು ಮಾಡಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಪರಾಜ್ಯಪಾಲರ ಎಲ್ಲಾ ಮೂವರು ಸಲಹೆಗಾರರಾದ ಫರೂಖ್ ಖಾನ್ ಕೆ

ಶರ್ಮಾ ಮತ್ತು ರಾಜೀವ್ ರೈ ಭಟ್ನಾಗರ್ ಅವರಿಗೆ ಸಚಿವ ಸ್ಥಾನದ ಅಧಿಕಾರವನ್ನು ನೀಡಲಾಗಿದೆ ಅವರಿಗೆ ವಹಿಸಲಾಗಿರುವ ಇಲಾಖೆಗಳ ಸಚಿವರಾಗಿ ಈ ಮೂವರು ಕಾರ್ಯ ನಿರ್ವಹಿಸಲಿದ್ದಾರೆ ಉತ್ತರ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಚಳಿಗಾಳಿ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಂಡಿದೆ ಪಂಜಾಬ್ ಮತ್ತು ಹರಿಯಾಣದ ಬಹಳಷ್ಟು ಕಡೆ ಕನಿಷ್ಠ ತಾಪಮಾನ ವಾಡಿಕೆಗಿಂತ ಕೆಳಗೆ ಕುಸಿದಿದೆ

ಹಿಮಾಚಲಪ್ರದೇಶದ ರಾಜಧಾನಿ ಶಿಮ್ನಾ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಇಂದು ಬೆಳಗ್ಗೆ ಸೂರ್ಯನ ದರ್ಶನವಾಯಿತು ಆದಾಗ್ನೂ ರಾಜ್ಯದ ಮಧ್ಯದಲ್ಲಿರುವ ಜಿಲ್ಲೆಗಳು ಹಾಗೂ ಶಿಮ್ಲಾ ಕುಫ್ರಿ ಮನಾಲಿ ಡಾಲ್ಹೌಸಿ ಮತ್ತು ಕಲ್ಪ ಸೇರಿದಂತೆ ರಾಜ್ಯದ ಪರ್ವತೀಯ ಪ್ರದೇಶಗಳಲ್ಲಿ ಥರಗುಟ್ಟುವ ಚಳಿಗಾಳಿ ಬೀಸುತ್ತಿದೆ

ಕೇಂದ್ರ ಪರಿಸರ ಸಂಘರ್ಷಣೆ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನೂತನ ಜವುಳು ಭೂಮಿ ಸಂರಕ್ಷಣೆ ನಿಯಮಗಳ ಅಧಿಸೂಚನೆಯನ್ನು ಹೊರಡಿಸಿದೆ ಇಂತಹ ಭೂ ಪ್ರದೇಶಗಳಲ್ಲಿ ತ್ಯಾಜ್ಯ ಸಂಗ್ರಹ ಅಥವಾ ನಿರ್ಮಾಣ ವಲಯದ ತ್ಯಾಜ್ಯ ಸಂಗ್ರಹ ಅಥವಾ ಉದ್ಯಮಗಳ ಸ್ಥಾಪನೆ ಅಥವಾ ವಿಸ್ತರಣೆಯನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಇಂದು ಭಾರತೀಯ ಪ್ರವಾಸಿ ದಿನ ದೇಶದ ಪ್ರಗತಿಗೆ ಸಾಗರೋತ್ತರ ಭಾರತೀಯ ಸಮುದಾಯ ನೀಡಿರುವ ಕೊಡುಗೆಯನ್ನು ಗುರುತಿಸಲು ಪ್ರತಿವರ್ಷ ಈ ದಿನ ಆಚರಿಸಲಾಗುತ್ತದೆ

ಜೈಶಂಕರ್ ಜಗತ್ತಿನಾದ್ಯಂತ ಇರುವ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಡಿಜಿಟಲ್ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಭಾಷಣ ಮಾಡಲಿದ್ದಾರೆ ಶ್ರೀಲಂಕಾದ ವಿದೇಶಾಂಗ ಸಚಿವ ದಿನೇಶ್ ಗುಣವರ್ಧನೆ ಭಾರತಕ್ಕೆ ಮೂರು ದಿನಗಳ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ ಅವರು ನವದೆಹಲಿಯಲ್ಲಿಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಈ ಭೇಟಿಯ ವೇಳೆ ಆರ್ಥಿಕ ಯೋಜನೆಗಳಲ್ಲಿ ಸಹಕಾರ ಭಾರತೀಯ ಸಂಸ್ಡೆಗಳಿಂದ ಹೂಡಿಕೆ ಮೀನುಗಾರರ ವಿಷಯ ಹಾಗೂ ಹಿಂದೂ ಮಹಾಸಾಗರದಲ್ಲಿನ ಸ್ಸಿರತೆ ವಿಚಾರಗಳು ಉಭಯ ದೇಶಗಳ ನಡುವೆ ಚರ್ಚಿತವಾಗುವ ನಿರೀಕ್ಷೆಯಿದೆ ಶ್ರೀಲಂಕಾದ ವಿದೇಶಾಂಗ ಸಚಿವರು ಇಂದು ಅಪರಾಹ್ಲ ಕೌಶಲಾಭಿವ್ವದ್ದಿ ಸಚಿವ ಡಾ ಮಹೇಂದ್ರನಾಥ್ ಪಾಂಡೆ ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಂಗವಾರ್ ಅವರನ್ನೂ ಬೇಟೆಯಾಗಲಿದ್ದಾರೆ ಅವರು ಗಯಾದಲ್ಲಿ ನಾಳೆ ಮಹಾಬೋಧಿ ಮಂದಿರಕ್ಕೆ ಭೇಟಿ ನೀಡುವ ಕಾರ್ಯಕ್ರಮವೂ ಇದೆ ಅನ್ಬರ್ ಮತ್ತು ಇರ್ಬಿಲ್ನ ಎರಡು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕ್ವಿಪಣಿ ದಾಳಿ ನಡೆಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಇರಾಕ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇರಾನ್ನ ರಾಯಭಾರಿಯನ್ನು ಕರೆಸಿಕೊಂಡಿದೆ ಸಚಿವಾಲಯ ನಿನ್ನೆ ನೀಡಿದ ಹೇಳಿಕೆಯಲ್ಲಿ ಇರಾಕ್ ಈ ದಾಳಿಗಳನ್ನು ತಿರಸ್ನರಿಸಲಿದೆ ಮತ್ತು ಇದು ಇರಾಕ್ನ ಸಾರ್ವಭೌಮತೆಯ ವಿರುದ್ದದ ಉಲ್ಲಂಘನೆ ಎಂದು ಪರಿಗಣಿಸುವುದಾಗಿ ಹೇಳಿದೆ ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಎರಡು ಬಾಂಬ್ ಸ್ವೋಣಗಳು ಸಂಭವಿಸಿರುವ ವರದಿಯಾಗಿದೆ

ಸಿಂಧು ಸೈನಾ ನೆಹ್ವಾಲ್ ಎಚ್

ಪ್ರಷೊಯ್ ಮತ್ತು ಸಮೀರ್ ವರ್ಮ ಸೆಣಸಲಿದ್ದಾರೆ ಪ್ರಣಯ್ ವಿಶ್ವದ ನಂಬರ್ ಒನ್ ಶ್ರೇಯಾಂಕದ ಜಪಾನ್ನ ಕೆಂಟೊ ಮೊಮತ ಎದುರು ಸಮೀರ್ ಸ್ಡಳೀಯ ಆಟಗಾರರಾದ ಲಿ ಜಿ ಜಿಯಾ ವಿರುದ್ದ ಸೆಣಸುವರು